ಸುಧಾರಣೆ ಅನುಮೋದನೆಗೊಂಡ ನಂತರ ಈವರೆಗೆ ಯಾವ ಮಂಡಿಗಳನ್ನೂ ಮುಚ್ಚಿಲ್ಲ ಕನಿಷ್ಠ ಬೆಂಬಲ ಬೆಲೆ ಯಥಾಸ್ತಿತಿ ಮುಂದುವರಿಕೆ ನರೇಂದ ಮೋದಿ ಸ್ಪಷ್ಪನೆ

ಪೂರ್ವ ಲಡಾಕ್ನ ಸದ್ಯದ ಸ್ತಿತಿಗತಿ ಕುರಿತು ರಾಜ್ಯಸಭೆಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿಕೆ

ಸಚಿವ ನರೇಂದ್ರ ಸಿಂಗ್ ತೋಮರ್

ನಿರ್ಣಯದ ಪ್ರಸ್ತಾವಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉತ್ತರ ನೀಡಿದ ನಂತರ ಸದನ ಅಂಗೀಕಾರ ನೀಡಿತು ಚರ್ಚೆಗೆ ಉತ್ತರಿಸಿದ ಪ್ರಧಾನಮಂತ್ರಿ ರೈತರು ಮಾತುಕತೆಗೆ ಬರಬೇಕು ಆ ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ರೈತರು ಎಂದೂ ಸುಧಾರಣೆಗಳನ್ನು ತರಲು ಕೇಳಿರಲಿಲ್ಲ ಆದರೆ ಜನರು ಏಕೆ ಹೊಸ ಕೃಷಿ ಸುಧಾರಣೆಗಳ ಅಗತ್ಯವಿದೆ ಎಂದು ಹೇಳುತ್ತಿದ್ದಾರೆ ಎಂದು ಅಚ್ಚರಿ ವ್ಯಕ್ತಪಡಿಸಿದರು ಕ್ಪಡಿ ಸುಧಾರಣೆಗಳ ಕುರಿತು ತಮ್ಮ ಅನಿಸಿಕೆಗಳನ್ನು ಮಂಡಿಸುತ್ತಿರುವ ರೈತರನ್ನು ಲೋಕಸಭೆ ಹಾಗೂ ಕೇಂದ್ರ ಸರ್ಕಾರ ಗೌರವಿಸುತ್ತದೆ ಸರ್ಕಾರದ ಹಿರಿಯ ಸಚಿವರು ನಿರಂತರವಾಗಿ ರೈತರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ ಸಂಸತ್ತಿನಲ್ಲಿ ಕೃಷಿ ಸುಧಾರಣೆಗಳ ಕುರಿತ ವಿಧೇಯಕಗಳು ಅನುಮೋದನೆಗೊಂಡ ನಂತರ ಈವರೆಗೆ ಯಾವ ಮಂಡಿಗಳನ್ನೂ ಮುಚ್ಚಿಲ್ಲ ಮತ್ತು ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಯಥಾಸ್ತಿತಿಯಲ್ಲಿ ಮುಂದುವರೆದಿದೆ ಎಂದು ಪ್ರಧಾನಮಂತ್ರಿ ಸ್ಲ ಷ್ಲ ಪದಿಸಿದರು ಸಾರ್ವಜನಿಕ ವಲಯದ ಪಾತ್ರ ಅತ್ಯಗತ್ಯ ಆದರೆ ಖಾಸಗಿ ವಲಯದ ಪಾತ್ರವೂ ಅಷ್ಟೇ ಮಹತ್ಸಪೂರ್ಣವಾದದ್ದು ದೂರಸಂಪರ್ಕ ಹಾಗೂ ಔಷಧ ವಲಯ ಸೇರಿದಂತೆ ಖಾಸಗಿ ವಲಯದ ಪಾತ್ರವನ್ನು ಬಹುತೇಕ ಎಲ್ಲೆಡೆ ಕಾಣಬಹುದು ಎಂದು ಹೇಳಿದ್ದಾರೆ ಭಾರತ ಇಂದು ಮಾನವೀಯತೆಗೆ ಸ್ಪಂದಿಸಲು ಸಾಧ್ಯವಾಗಿದೆಯೆಂದರೆ ಅದು ಖಾಸಗಿ ಕ್ಷೇತ್ರದ ಪಾತ್ರದಿಂದಲೇ ಹೂಡಿಕೆ ಉತ್ತೇಜಿಸದಿದ್ದರೆ ಮತ್ತು ಹೊಸ ತಂತ್ರಜ್ಞಾನಗಳ ಬಳಕೆ ಮಾಡದಿದ್ದರೆ ಕೃಷಿ ಕ್ಷೇತ್ರ ಬಲಿಷ್ಠವಾಗುವುದಿಲ್ಲ ಎಂದರು ಕೇವಲ ಗೋಧಿ ಮತ್ತು ಭತ್ತ ಬೆಳೆಯುವುದಲ್ಲದೇ ನಾವು ಇನ್ನೂ ಹೆಚ್ಚಿನದನ್ನು ಯೋಚಿಸಬೇಕಾದ ಅಗತ್ಯವಿದೆ ಖಾಸಗಿ ವಲಯವನ್ನು ದುರುಪಯೋಗ ಪದಿಸಿಕೊಳ್ಳುವ ಸಂಸ್ಕೃತಿ ಸ್ವೀಕಾರಾರ್ಹವಲ್ಲ ಮತ್ತು ಇದು ದೇಶದ ಯುವಶಕ್ತಿಯನ್ನು ಅವಮಾನಿಸಿದಂತೆ ಎಂದರು ವರದಕ್ಷಿಣೆ ಮತ್ತು ತ್ರಿವಳಿ ತಲಾಖ್ ಕುರಿತಂತೆ ಕಾನೂನು ತರಲು ಯಾರೂ ಆಗ್ರಹಿಸಿರಲಿಲ್ಲ ಆದರೆ ಪ್ರಗತಿಪರ ಸಮಾಜಕ್ಕಾಗಿ ಅವುಗಳ ಅಗತ್ಯವಿದ್ದುದರಿಂದ ಕಾನೂನುಗಳನ್ನು ತರಬೇಕಾಯಿತು ಸದನದಲ್ಲಿ ಸ್ಪಷ್ಟಿಸುತ್ತಿರುವ ಗೊಂದಲ ಅದನ್ನು ಉಂಟುಮಾಡುತ್ತಿರುವವರ ತಮ್ಮ ಪೂರ್ವನಿಯೋಜಿತ ಕಾರ್ಯತಂತ್ರವಾಗಿದೆ ಆದರೆ ಸಾರ್ವಜನಿಕರು ಶೀಘ್ರದಲ್ಲೇ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುತ್ತಾರೆ ಎಂದು ಮೋದಿ ಹೇಳಿದರು

ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಚರ್ಚೆಗೆ ಚಾಲನೆ ನೀಡಿ ಬಜೆಟ್ನಲ್ಲಿ ಸೇನಾಪಡೆಗಳಿಗೆ ಅಗತ್ಯವಿರುವಷ್ಟು ಹಣಕಾಸು ನೆರವು ನೀಡದಿರುವುದು ದುರದ್ವಷ್ಟಕರ ಸರ್ಕಾರ ಜನರನ್ನು ದಾರಿ ತಪ್ಸಿಸುತ್ತಿದೆ ಜನರು ನಿರಾಶೆಗೊಂಡಿದ್ದಾರೆ ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂತಹ ತೆರಿಗೆ ದರದಲ್ಲಿ ಯಾವುದೇ ಪರಿಹಾರ ನೀಡಿಲ್ಲ ಎಂದು ಹೇಳಿದರು ಬಿಜೆಪಿ ಸಂಸದೆ ಮೀನಾಕ್ಷಿ ಲೇಖಿ ಎನ್ಡಿಎ ಸರ್ಕಾರ ಸಾಂಕ್ರಾಮಿಕದ ಸಮಯದಲ್ಲಿ ಜನರ ಜೀವ ಉಳಿಸಲು ಹೆಚ್ಚಿನ ಆದ್ನತೆ ನೀಡಿದ್ದಕ್ನಾಗಿ ಅಭಿನಂದನೆ ಸಲ್ತಿಸಿದರು ಈ ಬಜೆಟ್ ಹಿರಿಯ ನಾಗರಿಕರು ಮಹಿಳೆಯರು ಯುವಜನತೆ ಸೇರಿ ಸಮಾಜದ ಎಲ್ಲಾ ವರ್ಗದವರಿಗೂ ಅನುಕೂಲ ಮಾಡಿಕೊಟ್ಟಿದೆ ಹೊಸ ದಶಕದ ಮೊದಲ ಬಜೆಟ್ನಲ್ಲಿ ಭಾರತದ ಪ್ರಗತಿಗೆ ದಾರಿ ಕಲ್ಪಿಸಲಾಗಿದೆ ಎಂದು ಹೇಳಿದರು ಸಮಾಜದ ಕೆಲವು ವರ್ಗಗಳನ್ನು ಓಲ್ವೆಸುವುದರಿಂದ ದೇಶದ ಅಭಿವೃದ್ದಿ ಆಗದು ಎಂದು ಹೇಳಿದ ಅವರು ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳುವ ಅಗತ್ಯವಿತ್ತು ಆ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಎಂದು ಹೇಳಿದರು ಡಿಎಂಕೆ ಸದಸ್ಯ ದಯಾನಿಧಿ ಮಾರನ್ ಸಾರ್ವಜನಿಕ ವಲಯದ ಉದ್ಯಮಗಳ ಖಾಸಗೀಕರಣ ಕುರಿತಂತೆ ಮಾತನಾದಿ ನಷ್ನದಲ್ಲಿರುವ ಉದ್ದಿಮೆಗಳ ಪುನಶ್ಚೇತನಕ್ಕೆ ಸರ್ಕಾರ ಸಾಕಷ್ನು ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು

ದೇಶದಲ್ಲಿ ಹಣದುಬ್ಬರ ಏರಿಕೆಯಾಗಿದ್ದು ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾಗಿದೆ ಸರ್ಕಾರ ಬಂಡವಾಳ ವಾಪಸಾತಿ ಹೆಸರಿನಲ್ಲಿ ರಾಷ್ಟೀಯ ಸ್ವತ್ತುಗಳನ್ನು ಮಾರಾಟ ಮಾಡುತ್ತಿದೆ ಎಂದರು ಪ್ಯಾರಿಸ್ ಒಪ್ಪಂದದಂತೆ ಇಂಗಾಲದ ಪ್ರಮಾಣವನ್ನು ತಗ್ಗಿಸಲು ಭಾರತ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ

ಸುಸ್ವಿರ ಅಭಿವೃದ್ದಿಯನ್ನು ಎಲ್ಲರೂ ಒಗ್ಗೂಡುವುದರಿಂದ ಮತ್ತು ಸಾಮೂಹಿಕ ಪ್ರಯತ್ನಗಳಿಂದ ಮಾತ್ರ ಸಾಧಿಸಬಹುದಾಗಿದೆ ಎಂದರು ಯುವಜನತೆಯಲ್ಲಿ ಹೆಚ್ಚಿನ ಹಣ ಹೂಡಬೇಕಾಗಿದೆ ಎಂದ ಅವರು ಮಾನವ ಕೇಂದ್ರಿತ ಕ್ರಮಗಳಿಗೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಇವುಗಳಿಗೆ ಸಾರ್ವಜನಿಕರ ಪ್ರಯತ್ನಗಳು ಸಹ ಅತ್ಯಗತ್ಯ ಎಂದು ಹೇಳಿದರು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಡೀ ಜಗತ್ತಿನಲ್ಲಿಯೇ ಹವಾಮಾನ ಬದಲಾವಣೆ ತಡೆ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ರಾಷ್ಟ್ ತನ್ನ ಬದ್ದತೆಗಳನ್ನು ನಿಗದಿತ ಅವಧಿಗೆ ಮುನ್ನವೇ ಸಾಧಿಸಿದೆ ಎಂದು ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕೆನಡಾದ ಸಹವರ್ತಿ ಜಸ್ವಿನ್ ಟ್ರುದೇವ್ ಅವರೊಂದಿಗೆ ದೂರವಾಣಿ ಮೂಲಕ ಸಮಾಲೋಚಿಸಿದರು

ಕೆನಡಾ ಕೈಗೊಳ್ಳಲಿರುವ ಲಸಿಕೆ ಅಭಿಯಾನಕ್ಕೆ ಭಾರತ ಎಲ್ಲಾ ರೀತಿಯ ನೆರವು ನೀಡಲಿದೆ ಎಂದು ಪ್ರಧಾನಮಂತ್ರಿ ಅವರು ಭರವಸೆ ನೀಡಿದ್ದಾರೆ

ಉಭಯ ನಾಯಕರು ಹಲವು ಭೌಗೋಳಿಕ ಮತ್ತು ರಾಜಕೀಯ ವಿಚಾರಗಳು ಸೇರಿದಂತೆ ಪರಸ್ಸರ ಹಿತಾಸಕ್ತಿಯ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದರು

ಈ ಮಧ್ಯೆ ಚೈನಾದ ರಾಷ್ಟೀಯ ರಕ್ಷಣಾ ಸಚಿವಾಲಯ ತನ್ನ ವೆಬ್ಸ್ಟೆಟ್ನಲ್ಲಿ ಲಿಖಿತ ಹೇಳಿಕೆಯನ್ನು ಪ್ರಕಟಿಸಿ ಪಾಂಗಾಂಗ್ ಸಾಗರದ ಉತ್ತರ ಮತ್ತು ದಕ್ಷಿಣ ದಂಡೆಯಲ್ಲಿದ್ದ ಚೈನಾ ಮತ್ತು ಭಾರತೀಯ ಸೇನಾ ಪಡೆಗಳು ಈಗಾಗಲೇ ಒಂದು ಕಡೆ ಜಮಾಯಿಸಿದ್ದು ಅವು ವಾಪಸ್ವಾಗಲು ಸಿದ್ದತೆ ನಡೆಸಿವೆ ಎಂದು ಹೇಳಿರುವುದಾಗಿ ನಮ್ಮ ಬೀಜಿಂಗ್ ಪ್ರತಿನಿಧಿ ವರದಿ ಮಾಡಿದ್ದಾರೆ

ಅಪೌಷ್ಠಿಕತೆಯನ್ನು ನಿವಾರಿಸಲು ಬೇಳೆಕಾಳುಗಳಿಗೆ ಸಂಬಂಧಿಸಿದಂತೆ ಮತ್ತಷ್ಟು ಕೆಲಸವಾಗಬೇಕಿದೆ ಮತ್ತು ಭಾರತೀಯ ಕ್ವಡಿ ಸಂಶೋಧನಾ ಮಂಡಳಿ ಅದನ್ನು ಖಾತರಿ ಪಡಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸಬೇಕಿದೆ ಎಂದರು

ನವದೆಹಲಿಯಲ್ಲಿ ಈ ವಿಷಯ ತಿಳಿಸಿದ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ

ಇಂದು ಹಿಂದುತ್ತದ ಪ್ರಬಲ ಪ್ರತಿಪಾದಕ ಹಾಗೂ ಭಾರತೀಯ ಜನಸಂಘದ ಸ್ಥಾಪಕರಲ್ಲಿ ಒಬ್ಬರಾದ ಪಂಡಿತ್ ದೀನ್ ದಯಾಳ್ ಅವರ ಪುಣ್ಯತಿಥಿ